ಎಸ್

ಎಸ್ ಯಡಿಯೂರಪ್ಪ ಬೆಂಗಳೂರಿನ ವಸಂತನಗರ ದಲ್ಲಿಂದು ಮನೆ ಮನೆಗೆ ತೆರಳುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಕಾಯ್ದೆಯ ವಿಷಯದಲ್ಲಿ ತಪ್ಪು ಮಾಹಿತಿಗಳಿಗೆ ಕಿಡಿಗೊಡಬಾರದು ಎಂದು ಹೇಳಿದರು

ಕಾಯ್ದೆಯ ಬಗ್ಗೆ ಅಲ್ಪಸಂಖ್ಯಾತರಲ್ಲಿ ವಿಪಕ್ಷಗಳು ಗೊಂದಲ ಮೂಡಿಸಿವೆ ಆದ್ದರಿಂದ ಈ ಅಭಿಯಾನ ಆರಂಭಿಸಲಾಗಿದೆ ಎಂದು ತಿಳಿಸಿದರು ಕೇಂದ್ರ ಸಚಿವ ಡಿ

ಸದಾನಂದಗೌಡ ಕೂಡ ಬೆಂಗಳೂರಿನಲ್ಲಿಂದು ಸಿಎಎ ಕುರಿತು ಜಾಗ್ಯತಿ ಮೂಡಿಸಿದರು ಈ ವೇಳೆ ಮಾತನಾಡಿದ ಅವರು ಸಿಎಎ ಹೆಸರಿನಲ್ಲಿ ಎನ್ಆರ್ಸಿ ದುರುಪಯೋಗವಾಗುತ್ತಿದೆ ಎಂಬುದು ಸುಳ್ಳು ಕಾಂಗ್ರೆಸ್ ಪಕ್ಷ ಜನರಲ್ಲಿ ತಪ್ಪು ಭಾವನೆ ಬಿತ್ತುವ ಪ್ರಯತ್ನ ಮಾಡುತ್ತಿದೆ ಭಾರತದಲ್ಲಿರುವ ಮುಸ್ಲಿಮರಿಗೆ ಎಲ್ಲ ರೀತಿಯ ಸ್ಥಾನಮಾನ ಗೌರವ ಸಿಗುತ್ತಿದೆ ಪೌರತ್ವ ಕಾಯಿದೆ ಜಾರಿಗೊಳಿಸುವುದರಿಂದ ಹಿಂದೆ ಸರಿಯುವುದಿಲ್ಲ ಎಂದು ಹೇಳದರು ಕೊಪ್ಪಳ ಜಲ್ಲೆಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಸಿ

ಪಾಟೀಲ್ ಕರ ಪತ್ರಗಳನ್ನು ಮನೆ ಮನೆಗೆ ವಿತರಿಸುವುದರೊಂದಿಗೆ ಅಭಿಯಾನಕ್ಕೆ ಚಾಲನೆ ನೀಡಿದರು ಬಳಿಕ ಅವರು ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಜನರಿಗೆ ತಪ್ಪು ಮಾಹಿತಿಯನ್ನು ಕಾಂಗ್ರೆಸ್ ಪಕ್ಷದ ನಾಯಕರು ನೀಡುತ್ತಿದ್ದಾರೆ ಇದರಿಂದ ಭಾರತೀಯತೆಗೆ ಧಕ್ಕೆಯಾಗಲಿದೆ

ಗದಗ ಬೆಟಗೇರಿ ನಗರದಲ್ಲಿ ಉಪ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ದೇಶದಲ್ಲಿ ವಾಸಿಸುವ ಜನರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದರು ರಾಯಚೂರಿನಲ್ಲಿ ಪೌರತ್ವ ತಿದ್ದುಪಡಿ ಪರ ಜನಜಾಗೃತಿ ಅಭಿಯಾನಕ್ಕೆ ಸಂಸದ ರಾಜಾ ಅಮರೇಶ್ ನಾಯಕ್ ಚಾಲನೆ ನೀಡಿದರು ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ದೇಶದ ಅಲ್ಲಸಂಖ್ಯಾತ ಸಮುದಾಯಕ್ಕೆ ಯಾವುದೇ ಧಕ್ಕೆ ಇಲ್ಲ ವಿರೋಧ ಪಕ್ಷಗಳು ಈ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದು ಈ ಕುರಿತು ಕಿವಿಗೊಡಬೇಡಿ ಎಂದು ಅವರು ಮನವಿ ಮಾಡಿದರು ಶಿವಮೊಗ್ಗ ನಗರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಕೆ

ಈಶ್ವರಪ್ಪ ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಮಹದಾಯಿ ವಿಚಾರದಲ್ಲಿ ರಾಜ್ಯಕ್ಷೆ ಯಾವುದೇ ರೀತಿಯಲ್ಲಿ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಕೇಂದ್ರ ಸಚಿವರು ಸ್ಪಷ್ಪಪಡಿಸಿದ್ದಾರೆ ಅವರ ಮೇಲೆ ವಿಶ್ವಾಸವಿರುವುದರಿಂದ ರಾಜ್ಯಕ್ಷೆ ಅನ್ಯಾಯವಾಗುವುದಿಲ್ಲ ಎಂದು ಉಪ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಗದಗನಲ್ಲಿಂದು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹದಾಯಿ ವಿಚಾರ ನ್ಯಾಯಾಲಯದಲ್ಲಿ ಇರುವುದರಿಂದ ಅದರ ತೀರ್ಪಿಗೆ ಕಾಯಬೇಕಾಗಿದೆ ಯಾರೂ ಆತುರ ಪಡುವ ಅಗತ್ಯವಿಲ್ಲ ಎಂದು ಹೇಳಿದರು

ರಾಜ್ಞದ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ತಲಾ ಒಂದು ವಸತಿ ಕಾಲೇಜು ಸ್ವಾಪಿಸಲು ಮಂಜೂರಾತಿ ನೀಡುವಂತೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ತಾವರ್ ಚಂದ್ ಅವರಿಗೆ ಮನವಿ ಮಾಡಲಾಗಿತ್ತು ಇದಕ್ಕೆ ಕೇಂದ್ರ ಸಚಿವರು ತಾತ್ವಿಕ ಒಪ್ಪಿಗೆ ನೀಡಿದ್ದಾರೆ

ಮುಂದಿನ ಬಜೆಟ್ನಲ್ಲಿ ಭೂಮಿ ಖರೀದಿಗೆ ಒಂದು ಸಾವಿರ ಕೋಟ ರೂಪಾಯಿ ಮೀಸಲಿಡಲಾಗುವುದು

ಮೂಲ ವಿಜ್ಞಾನದ ಕಡೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸಲು ವಿಜ್ಞಾನಿಗಳು ಮತ್ತು ಶಿಕ್ಷಣ ತಜ್ಜರು ಶಾಲಾ ಕಾಲೇಜುಗಳತ್ತ ಮುಖಮಾಡಬೇಕು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಕುರಿತ ರಾಷ್ಟೀಯ ಮಂಡಳಿಯ ಮುಖ್ಯಸ್ಥ ಅಖಿಲೇಶ್ ಗುಪ್ತಾ ಹೇಳಿದ್ದಾರೆ

ಡಾಕ್ಟರೇಟ್ ನಂತರದ ವಿದ್ಯಾರ್ಥಿಗಳ ಬರವಣಿಗೆಯ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಅವಸರ್ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ

ಈ ಲೇಖನಗಳನ್ನು ನಂತರ ರಾಷ್ಟ ಮಟ್ಟದಲ್ಲಿ ಪ್ರಸಾರಕ್ಕಾಗಿ ಮುಖ್ಯವಾಹಿನಿಯ ಮಾಧ್ಯಮಗಳಿಗೆ ಕಳುಹಿಸಲಾಗುತ್ತದೆ ಎಂದು ತಿಳಿಸಿದರು

ರೂಪೇಶ್ ತಿಳಿಸಿದ್ದಾರೆ ಮತದಾರರ ಪಟ್ಟಿಯಲ್ಲಿ ಈ ತನಕ ಹೆಸರು ನೋಂದಾಯಿಸದೇ ಇರುವ ವಿಶಿಷ್ಟಚೇತನರು ಮಹಿಳೆಯರು ದುರ್ಬಲರು ಹಾಗೂ ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋಗಿರುವ ಮತದಾರರು ಈ ಆಂದೋಲನದಲ್ಲಿ ಹೆಸರು ನೋಂದಾಯಿಸಿ ಕೊಳ್ಳುವಂತೆ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ ವಾಸ ಸ್ನಳದ ಬಗ್ಗೆ ಅಗತ್ಯ ದಾಖಲೆಗಳನ್ನು ಒದಗಿಸಿ ಹೆಸರು ನೋಂದಾಯಿಸಿ ಕೊಳ್ಳ ಬಹುದು ಈಗಾಗಲೇ ಪಟ್ಟಿಯಲ್ಲಿ ಹೆಸರಿದ್ದು ಅದರಲ್ಲಿ ದೋಷಗಳಿದ್ದರೆ ಅದನ್ನು ಕೂಡಾ ಸರಿ ಪಡಿಸಲು ಅವಕಾಶ ಇರುವುದಾಗಿ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ

ಎಸ್ ಯಡಿಯೂರಪ್ಪ ಇಂದು ಚಾಲನೆ ನೀಡಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಚಿತ್ರಸಂತೆ ದೇಶದಲ್ಲೇ ಅತ್ಯಂತ ಅಪರೂಪದ ಕಾರ್ಯಕ್ರಮವಾಗಿದ್ದು ದೇಶ ವಿದೇಶಗಳ ಕಲಾವಿದರಿಗೆ ಇದೊಂದು ತೆರೆದ ಗ್ಯಾಲರಿಯಾಗಿದೆ ಚಿತ್ರ ಸಂತೆಗೆ ಬಜೆಟ್ನಲ್ಲಿ ಒಂದು ಕೋಟಿ ರೂಪಾಯಿ ಅನುದಾನ ನೀಡಲಾಗುವುದು ಎಂದು ಭರವಸೆ ನೀಡಿದರು ಚಿತ್ರಕಲಾ ಪರಿಷತ್ತಿನ ಆವರಣ ಕುಮಾರ ಕೃಪಾ ರಸ್ತೆಯ ಇಕ್ಕೆಲೆಗಳಲ್ಲಿ ಸಾಲು ಸಾಲಾಗಿ ಜೋಡಿಸಿರುವ ತೈಲಚಿತ್ರ ಜಲಚಿತ್ರ ಕಾಸ್ವ ಶಿಲ್ಪ ಬಿದಿರು ಕಲೆ ಉಬ್ಬು ಕಲೆ ವರ್ಣ ಚಿತ್ರಗಳು ಸೇರಿ ಆಕರ್ಷಕ ಕಲಾಕೃತಿಗಳನ್ನು ಕಣ್ತುಂಬಿಗೊಳ್ಳಲು ಕಲಾಸಕ್ತರ ದಂಡೇ ನೆರೆದಿತ್ತು

ಚಿತ್ರಕಲಾ ಪರಿಷತ್ತಿನ ಆವರಣ ಕುಮಾರಕೃಪಾ ರಸ್ತೆ ತ್ರೆಸೆಂಟ್ ರಸ್ತೆ ಗಾಂಧಿಭವನ ರಸ್ತೆ ಸೇರಿದಂತೆ ಪರಿಷತ್ತಿನ ಸುತ್ತಮುತ್ತಲಿನ ರಸ್ತೆಗಳಲ್ಲೆಲ್ಲ ಕಲಾಕೃತಿಗಳ ವೈಭವವೇ ರಾರಾಜಿಸುತ್ತಿತ್ತು ಇಡೀ ವಾತಾವರಣ ವಿವಿಧ ಕಲಾ ಪ್ರಕಾರಗಳಿಂದ ಕಂಗೊಳಿಸುತ್ತಿತ್ತು ಈ ಬಾರಿಯ ಚಿತ್ರಸಂತೆಯನ್ನು ನೇಗಿಲ ಯೋಗಿಗೆ ಅರ್ಪಿಸಲಾಗಿದೆ ನೇಗಿಲ ಕುಲದೊಳು ಅಡಗಿದೆ ಧಮ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಎಂಬ ಕುವೆಂಪು ಅವರ ಕವನದ ಸಾಲು ಈ ಬಾರಿಯ ಚಿತ್ರಸಂತೆಯ ಘೋಷವಾಕ್ಖವಾಗಿದೆ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಚಿತ್ರಕಲಾ ಪರಿಷತ್ತಿನ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು ರಾಮನಗರ ಜಿಲ್ಲೆಯ ಹೆಸರು ಬದಲಿಸುವ ನಿರ್ಧಾರದಿಂದ ರಾಜ್ಯ ಸರ್ಕಾರ ಕೂಡಲೇ ಹಿಂದೆ ಸರಿಯಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ ರಾಮನಗರ ತಾಲೂಕು ಮೊದಲು ಕ್ಲೋಸ್ ಪೇಟೆ ಎಂದು ಇತ್ತು ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯ ಅವರು ರಾಮನಗರ ತಾಲೂಕು ಮಾಡಿದರು ಅದೇ ಹೆಸರನ್ನು ಇಡೀ ಜಲ್ಲೆಗೆ ಇಟ್ಟಿದ್ದು ಅದನ್ನು ಬದಲಾಯಿಸುವುದು ಅವರಿಗೆ ಮಾಡುವ ಅಪಮಾನ ಎಂದು ಎಚ್

ನರಸೀಪುರ ರಸ್ತೆಯ ವರುಣ ಕೆರೆ ಸಮೀಪ ರಸ್ತೆ ಬಿರುಕು ಬಿಟ್ಟಿದ್ದು ಇಂದು ಶಾಸಕ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಪರಿತೀಲಿಸಿ ತಕ್ಷಣ ಕಾಮಗಾರಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು

ರಾಯಚೂರಿನಲ್ಲಿಂದು ಏರ್ಪಡಿಸಿದ್ದ ಸ್ವಚ್ಛತಾ ಆಂದೋಲನ ಹಾಗೂ ಸಸಿ ನೆಡುವ ಕಾರ್ಯತ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾದಿಕಾರಿ ಸಿ

ವೇದಮೂರ್ತಿ ಚಾಲನೆ ನೀಡಿದರು